ಕೋವಿಡ್ ತಡೆಯಲು ಕೇಂದ್ರ ಗೃಹ ಸಚಿವಾಲಯದಿಂದ ಹೊಸ ಮಾರ್ಗಸೂಚಿ ಪ್ರಕಟ

ಕೇಂದ್ರ ಸರ್ಕಾರದ ಆತ್ನ ನಿರ್ಭರ್ ಭಾರತದ ಆಶಯ ಸಾಕಾರಗೊಳಿಸಲು ರಾಜ್ಯ ಸರ್ಕಾರ ಎಲ್ಲ ರೀತಿಯಲ್ಲೂ ಶ್ರಮಿಸಲಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ

ಈ ವಿಸ್ತರಿತ ನಾಲ್ಲನೇ ಹಂತದ ಲಾಕ್ಡೌನ್ ಮಾಸಾಂತ್ಯದವರೆಗೆ ಮುಂದುವರೆಯಲಿದ್ದು ಆರ್ಥಿಕ ಚಟುವಟಿಕೆಗಳ ಉತ್ತೇಜನಕ್ಕೆ ಕೇಂದ್ರ ಗ್ಬಹ ಸಚಿವಾಲಯ ಪರಿಷ್ಟತ ನಿಯಮಗಳ ಮಾರ್ಗಸೂಚಿ ಹೊರಡಿಸಿದೆ ರಾಜ್ಯ ಸರ್ಕಾರಗಳಿಗೆ ಕೆಂಪು ಕಿತ್ತಳೆ ಹಸಿರು ವಲಯಗಳ ವಿಂಗಡನೆ ಅಧಿಕಾರ ಕಂಟ್ಲೆನ್ಮೆಂಟ್ ಗುರುತಿಸುವ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿಗೆ ಸೇರಿದ್ದು ಇಂತಹ ಪ್ರದೇಶಗಳಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಗೆ ಅವಕಾಶ ಅಂತಾರಾಜ್ಯ ಪ್ರಯಾಣಿಕ ಸಾರಿಗೆ ವ್ಯವಸ್ಟೆಯನ್ನು ಕೆಲವು ನಿರ್ಬಂಧಗಳೊಂದಿಗೆ ಆರಂಭಿಸಲು ಅನುಮಹಿ ಶಾಲಾ ಕಾಲೇಜುಗಳು ಸೇರಿದಂತೆ ಶಿಕ್ಷಣ ಸಂಸ್ಟೆಗಳಿಗೆ ಹಾಲಿಯಿರುವ ನಿರ್ಬಂಧಗಳು ಮುಂದುವರಿಕೆ ದೇಶೀಯ ಹಾಗೂ ಅಂತಾರಾಷ್ಲೀಯ ವಿಮಾನಯಾನ ರೈಲು ಮೆಟ್ರೋ ಸಂಚಾರದ ಮೇಲಿನ ನಿರ್ಬಂಧ ಮುಂದುವರಿಕೆ ಹೊಟೇಲ್ ರೆಸ್ಲೊರೆಂಟ್ಗಳು ಎಲ್ಲ ರಾಜಕೀಯ ಸಾಮಾಜಕ ಧಾರ್ಮಿಕ ಸಭೆ ಸಮಾರಂಭಗಳನ್ನು ನಡೆಸಲು ಅವಕಾಶವಿರುವುದಿಲ್ಲ ಕ್ರೀಡಾ ಸಂರ್ಕೀಣ ಆರಂಭ ಆದರೆ ಪ್ರೇಕ್ಷಕರ ಪ್ರವೇಶ ನಿಷಿದ್ದ ಎಲ್ಲಾ ಸಾರ್ವಜನಿಕ ಸ್ವಳಗಳಲ್ಲಿ ಬಸ್ಗಳಲ್ಲಿ ವೈಯಕ್ತಿಕ ಅಂತರ ಕಡ್ಡಾಯ ಕಚೇರಿಗಳಲ್ಲಿ ಸ್ಕಾನಿಟೈಜರ್ ಮಾಸ್ಟ್ ಥರ್ಮಲ್ ಸ್ತೀನಿಂಗ್ ಕಡ್ಡಾಯ

ಮಾಸ್ಕ್ ಧರಿಸುವುದು ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಅತ್ತಗತ್ತ ಜಲನಚಿತ್ರ ಮಂದಿರ ಶಾಖಿಂಗ್ ಮಾಲ್ ಈಜುಕೊಳ ಜೀಮ್ಗಳಿಗೆ ನಿರ್ಬಂಧ

ಅಗತ್ಯ ವಸ್ತುಗಳ ಮೂರೈಕೆಗೆ ಅವಕಾಶ

ಎಲ್ಲಾ ರಾಜ್ಯಗಳಿಂದ ವೈದ್ಯಕೀಯ ಸಿಬ್ಲಂದಿ ಚಲನವಲನಕ್ಕೆ ಮುಕ್ತ ಅವಕಾಶ

ಕೋವಿಡ್ ಹಿನ್ನೆಲೆ ಆರೋಗ್ಯ ವಲಯದ ಮೂಲ ಸೌಕರ್ಯವನ್ನು ಉತ್ತಮ ಪಡಿಸಲಾಗುತ್ತಿದೆ ಯಾವುದೇ ರೀತಿಯ ಆರೋಗ್ಯ ಸವಾಲುಗಳನ್ನು ಎದುರಿಸಲು ನಗರ ಮತ್ತು ಗ್ರಾಮೀಣ ಪ್ರದೇಶದ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಲಾಗುತ್ತಿದೆ ಎಂದರು

ಈ ಕುರಿತು ಮಾಧ್ವಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ್ ಭಾರತದ ಆಶಯ ಸಾಕಾರಗೊಳಿಸಲು ರಾಜ್ಯ ಸರ್ಕಾರ ಎಲ್ಲ ರೀತಿಯಲ್ಲೂ ಶ್ರಮಿಸಲಿದೆ

ಚಾನೆಲ್ಗಳನ್ನು ಪೂರಂಭ ಮಾಡಿ ಮಕ್ಕಳಿಗೆ ಪಾಠ ಹೇಳುವುದು ಒಂದು ಒಳ್ಳೆಯ ನಿರ್ಧಾರ ಇದರಿಂದ ಶಾಲಾ ದಿನಗಳನ್ನು ಕಳೆದುಕೊಂಡ ಮಕ್ಕಳಿಗೆ ಒಳ್ಳೆಯದಾಗಲಿದೆ ಇ ಎಜುಕೇಷನ್ ಯೋಜನೆ ದೇಶದ ವಿದ್ಯಾ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಲಿದೆ ಎಂದು ಹೇಳಿದ್ದಾರೆ

ಟಿವಿ ಪರದೆಯಲ್ಲಿ ಪತ್ರಿಕೆಯ ಪುಟದಲ್ಲಿ ಕಾಣುತ್ತಿದೆ ಜನರ ಕೈಗೆ ಸಿಗುತ್ತಿಲ್ಲ

ಆದರೆ ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ನಲ್ಲಿ ಇದರ ಪ್ರಸ್ತಾವವೇ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಎಸ್ ಯಡಿಯೂರಪ್ಪ ಅವರು ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ಮುಂದಿನ ಪಂತದ ಲಾಕ್ಡೌನ್ ಅವಧಿಯಲ್ಲಿ ರಾಜ್ಯದಲ್ಲಿ ಅನುಸರಿಸಬೇಕಾದ ಮಾರ್ಗಸೂಚಿಗಳ ಕುರಿತು ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಸೋಂಕಿತರಿಗೆ ಮಂಡ್ತ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ

ಇವರನ್ನು ಕ್ವಾರಂಟೈನ್ ಮಾಡಲು ಎಲ್ಲಾ ರೀತಿಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಮಂಡ್ಕ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ

ಇದೀಗ ಪಾಸಿಟಿವ್ ಬಂದ ಪ್ರಾಥಮಿಕ ಸಂಪರ್ಕಕ್ಕೆ ಬಂದವರನ್ನು ಪತ್ತೆ ಪಚ್ಚಲು ರಾಯಚೂರು ಜಿಲ್ಲಾಡಳಿತ ಮುಂದಾಗಿದೆ

ಇಂದಿನ ಹೊಸ ಪ್ರಕರಣದಿಂದ ನಗರದಲ್ಲಿ ಮೂರು ಜನರಲ್ಲಿ ಈ ಸೋಂಕು ಕಾಣಿಸಿಕೊಂಮಂತಾಗಿದೆ

ಕೋವಿಡ್ ತಡೆಯಲು ಕೇಂದ್ರ ಗೃಹ ಸಚಿವಾಲಯದಿಂದ ಹೊಸ ಮಾರ್ಗಸೂಚಿ ಪ್ರಕಟ

ಿ ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ್ ಭಾರತದ ಆಶಯ ಸಾಕಾರಗೊಳಿಸಲು ರಾಜ್ಯ ಸರ್ಕಾರ ಎಲ್ಲ ರೀತಿಯಲ್ಲೂ ತ್ರಮಿಸಲಿದೆ ಮುಖ್ಯಮಂತ್ರಿ ಬಿ